ಸಂಸತ್ನಲ್ಲಿ ಟಡಿಪಿ ಕಾಂಗ್ರೆಸ್ ವ್ಯೆಎಸ್ಆರ್ ಕಾಂಗ್ರೆಸ್ ಟಎಂಸಿ ಹಾಗೂ ಇನ್ನಿತರ ಪಕ್ಷಗಳು ವಿವಿಧ ವಿಷಯಗಳಲ್ಲಿ ಪ್ರತಿಭಟನೆ ಮುಂದುವರೆಸಿದ ಹಿನ್ನೆಲೆಯಲ್ಲಿ ಲೋಕಸಭೆ ಕಲಾಪ ನಾಳಿಗೆ ಹಾಗೂ ರಾಜ್ಯ ಸಭಾ ಕಲಾಪ ಮಧ್ಯಾಷ್ನಕ್ಕೆ ಮುಂದೂಡಿಕೆ

ಜಮ್ನು ಮತ್ತು ಕಾತ್ಮೀರದ ಅನಂತ್ನಾಗ್ನಲ್ಲಿ ಇಂದು ಬೆಳಗಿನ ಜಾವ ನಡೆದ ಗುಂಡಿನ ಕಾಳಗದಲ್ಲಿ ಮೂವರು ಭಯೋತ್ವಾದಕರು ಪತ

ಇಸ್ಲಮಾಬಾದ್ನಲ್ಲಿ ಬಹಳ ದಿನಗಳಿಂದ ಭಾರತೀಯ ರಾಯಭಾರಿ ಕಚೇರಿ ಸಿಬ್ಬಂದಿಗೆ ಕಿರುಕುಳ ನೀಡಲಾಗುತ್ತಿದೆ ಎಂದಿರುವ ಭಾರತ

ಉತ್ತರಪ್ರದೇಶದ ಮಿರ್ಜಾಪುರದಲ್ಲಿ ಸೌರ ವಿದ್ಯುತ್ ಫೆಟಕವನ್ನು ಇಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಹಾಗೂ ಪ್ರಾನ್ಸ್ ಅಧ್ಯಕ್ಷ ಇಮ್ಹಾನುವಲ್ ಮೈಕ್ರೋನ್ ಜಂಟಯಾಗಿ ಉದ್ಘಾಟಿಸಿದರು ಶ್ರಧಾನಿ ಮೋದಿ ಅವರು ಫ್ರಾನ್ಸ್ ಅಧ್ಯಕ್ಷರನ್ನು ಇಂದು ಬೇಗ್ಗೆ ವಾರಣಾಸಿಯಲ್ಲಿ ಬರಮಾಡಿಕೊಂಡರು ವಾರಾಣಸಿಯ ವಿಮಾನ ನಿಲ್ದಾಣದಲ್ಲಿ ಸಣ್ಣ ಸಮಾರಂಭವೊಂದರಲ್ಲಿ ಪಾಲ್ಗೊಂಡ ನಂತರ ಇಬ್ಬರೂ ಮಿರ್ಜಾಪುರಕ್ಕೆ ತೆರಳದರು ಮಿರ್ಜಾಪುರ ಜಿಲ್ಲೆಯ ದಾದರ್ ಕಲಾ ಗ್ರಾಮದಲ್ಲಿ ಸೌರ ವಿದ್ಯುತ್ ಫಟಕವನ್ನು ಉದ್ಯಾಟಿಸಿದ್ದು ಈ ಫಟಕವನ್ನು ಪ್ರೆಂಚ್ ಕಂಪನಿ ಸ್ಥಾಪಿಸಿದೆ

ವಾರಣಾಸಿಯಲ್ಲಿ ಇಬ್ಬರೂ ನಾಯಕರು ದೀನ್ ದಯಾಳ್ ಹಸ್ತ ಕಲಾ ಸಂಕುಲ್ಗೆ ಬೇಟ ನೀಡಲಿದ್ದಾರೆ ಅಲ್ಲಿ ಕರಕುಶಲ ವ್ಯಕ್ತಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ ಹಾಗೂ ಕರಕುತಲ ವಸ್ತುಗಳನ್ನು ಸಿದ್ದ ಪಡಿಸುವ ಪ್ರಾತ್ಯಕ್ಷಿಕೆ ವೀಕ್ಷಿಸಲಿದ್ದಾರೆ ಪ್ರಾನ್ಸ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ಮೋದಿಯವರು ಐತಿಹಾಸಿಕ ದಶ ಅಶ್ವಮೇಧ ಫಾಟ್ನಲ್ಲಿರುವ ಪ್ರಸಿದ್ಧ ಅಸ್ಸಿ ಫಾಟ್ನಲ್ಲಿ ದೋಣಿ ವಿಹಾರ ನಡೆಸಲಿದ್ದಾರೆ ಇಂದು ಮಧ್ಯಾಷ್ನ ದೆಹಲಿಗೆ ತೆರಳುವ ಮುನ್ನ ಶ್ರಧಾನಿ ಮೋದಿ ಅವರು ಮಧುವಾದಿ ರೈಲ್ವೆ ನಿಲ್ದಾಣದಲ್ಲಿ ವಾರಣಾಸಿ ಮತ್ತು ಪಟ್ನಾ ನಡುಎನ ಕೈಲ್ಗೆ ಪಸಿರು ನಿತಾನೆ ತೋರಲಿದ್ದಾರೆ ಅಲ್ಲದೆ ಪಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅವರು ಚಾಲನೆ ನೀಡಲಿದ್ದು ವಾರಣಾಸಿಯ ಡಿಎಲ್ಡಬ್ಲ್ಯೂ ಮೈದಾನದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇತಿಸಿ ಭಾಷಣ ಮಾಡಲಿದ್ದಾರೆ ಟಡಿಪಿ ಕಾಂಗ್ರೆಸ್ ವೈಎಸ್ಆರ್ ಕಾಂಗ್ರೆಸ್ ಟಿಎಂಸಿ ಮತ್ತು ಇನ್ನಿತರ ಪಕ್ಷಗಳು ವಿವಿಧ ವಿಷಯಗಳನ್ನು ಎತ್ತಿಕೊಂಡು ಸಂಸತ್ನಲ್ಲಿ ತಮ್ನ ಪ್ರತಿಭಟನೆ ಮುಂದುವರೆಸಿದ ಹಿನ್ನೆಲೆಯಲ್ಲಿ ಸಂಸತ್ನ ಉಭಯ ಸದನಗಳ ಕಲಾಪವನ್ನು ಮುಂದೂಡಲಾಗಿದೆ

ಇಂದು ಬೆಳಿಗ್ಗೆ ಲೋಕಸಭೆಯಲ್ಲಿ ಕಲಾಪಗಳು ಆರಂಭವಾದಾಗ ಟಡಿಪಿ ವೈಎಸ್ಆರ್ ಕಾಂಗ್ರೆಸ್ ಸದಸ್ಕರು ಗುಂಪುಗೂಡಿ ಆಂಧ್ರಪ್ರದೇಶಕ್ಷೆ ವಿಶೇಷ ಸ್ಥಾನಮಾನ ಕಲ್ಪಿಸುವಂತೆ ಒತ್ತಾಯಿಸಿದರು ಟಆರ್ಎಸ್ ಸಂಸದರು ತೆಲಂಗಾಣದಲ್ಲಿ ಉದ್ಯೋಗ ಮೀಸಲಾತಿ ಹೆಚ್ಚಿಸುವಂತೆ ಆಗ್ರಹಿಸಿದರು ಎಐಎಡಿಎಂಕೆ ಸಂಸದರು ಕಾವೇರಿ ನಿರ್ವಹಣಾ ಮಂಡಳಿಯನ್ನು ಸ್ಥಾಪಿಸುವಂತೆ ಒತ್ತಾಯಿಸಿದರು ಈ ಮಧ್ಯೆ ಕಾಂಗ್ರೆಸ್ ಟಿಎಂಸಿ ಹಾಗೂ ಎಡಪಕ್ಷಗಳು ಮತ್ತಿತರ ಪಕ್ಷಗಳ ಸದಸ್ಯರು ಬ್ಯಾಂಕ್ ವಂಚನೆ ಪ್ರಕರಣಗಳ ವಿರುದ್ದ ಫೋಷಣೆಗಳನ್ನು ಕೂಗಿದರು ಇದೆಲ್ಲದರಿಂದ ಸದನದಲ್ಲಿ ಭಾರಿ ಗದ್ದಲ ಉಂಟಾದ ಹಿನ್ನೆಲೆಯಲ್ಲಿ ಸ್ವೀಕರ್ ಸುಮಿತ್ತಾ ಮಹಾಜನ್ ಸದನವನ್ನು ಮಧ್ಯಾಪ್ನದವರೆಗೆ ಮುಂದೂಡಿದರು ಮತ್ತೆ ಸದನ ಸಮಾವೇಶಗೊಂಡಾಗ ಪ್ರತಿಪಕ್ಷಗಳ ಸಂಸದರು ಪ್ರತಿಭಟನೆ ಮುಂದುವರೆಸಿದಾಗ ಸ್ವೀಕರ್ ಸದನವನ್ನು ನಾಳೆಗೆ ಮುಂದೂಡಿದರು ರಾಜ್ಯಸಭೆಯಲ್ಲಿಯೂ ಇದೇ ರೀತಿಯ ಗದ್ದಲ ಉಂಟಾಗಿದ್ದು ಬೆಳಗ್ಗೆ ಸದನ ಆರಂಭವಾದಾಗ ಟಡಿಪಿ ಮತ್ತು ವೈಎಸ್ಆರ್ ಕಾಂಗ್ರೆಸ್ ಸಂಸದರು ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ವಾನಮಾನಕ್ಕಾಗಿ ಒತ್ತಾಯಿಸಿದರು ಎಐಎಡಿಎಂಕೆ ಹಾಗೂ ಡಿಎಂಕೆ ಸಂಸದರು ಕಾವೇರಿ ನಿರ್ವಹಣಾ ಮಂಡಳಿಗಾಗಿ ಒತ್ತಾಯಿಸಿದರು ಇನ್ನೊಂದೆಡೆ ಆಮ್ ಆದ್ಮಿ ಪಕ್ಷದ ಸಂಸದರು ದೆಹಲಿಯಲ್ಲಿ ತಮ್ಮ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿೊಂಡಿರುವ ವಿರುದ್ದ ಪ್ರತಿಭಟನೆ ನಡೆಸಿದರು

ಮಹಾರಾಷ್ವದ ಮಾಜಿ ಮುಖ್ಯಮಂತ್ರಿ ನಾರಾಯಣ್ ರಾಣೆ ಬಿಜೆಪಿ ಸಾಮಾನ್ಯ ಕಾರ್ಯದರ್ತಿ ಅನಿಲ್ ಜೈನ್ ಮತ್ತು ಸರೋಜ್ ಪಾಂಡೆ ವಕ್ತಾರರಾದ ಅನಿಲ್ ಬುಲಾನಿ ಮತ್ತು ಜೆವಿಎಲ್ ನರಸಿಂಪ ರಾವ್ ಆಯ್ಕೆಯಾಗಿದ್ದಾರೆ ಕಿರೋಡಿ ಲಾಲ್ ಮೀನಾ ಮತ್ತು ಮದನ್ ಲಾಲಾ ಸೈನಿ ಕೇರಳ ಬಿಜೆಪಿ ಘಟಕದ ಮಾಜಿ ಅಧ್ಯಕ್ಷ ವಿ ಮುರೀಧರ್ ಅಜಯ್ ಪ್ರತಾಪ್ ಸಿಂಗ್ ಕೈಲಾಶ್ ಸೋನಿ ರಾಜೀವ್ ಚಂದ್ರಶೇಖರರ್ ಸಮೀರ್ ಊರ್ನವ್ ಲೆಪ್ಟಿನೆಂಟ್ ಜನರಲ್ ಡಿಪಿ ವತ್ಸ್ ಆಯ್ಕೆಯಾಗಿರುವ ಇತರ ಅಭ್ಯರ್ಥಿಗಳು

ಜಮ್ಮು ಮತ್ತು ಕಾತ್ಮೀರದ ಅನಂತ್ನಾಗ್ ಜಿಲ್ಲೆಯಲ್ಲಿ ಇಂದು ಬೇಗ್ಗೆ ಭದ್ರತಾ ಪಡೆಗಳು ನಡೆಬದ ಗುಂಡಿನ ಕಾಳಗದಲ್ಲಿ ಮೂವರು ಭಯೋತ್ನಾದಕರು ಪತರಾಗಿದ್ದಾರೆ ನಿನ್ನೆ ರಾತ್ರಿಯಿಂದ ಅನಂತನಾಗ್ ಜಿಲ್ಲೆಯ ಪಕುರಾ ಪ್ರದೇಶದಲ್ಲಿ ಭದ್ರತಾ ಪಡೆಗಳು ಕಾರ್ಯಾಚರಣೆ ನಡೆಸುತ್ತಿದ್ದು ಈ ಸಂದರ್ಭದಲ್ಲಿ ಗುಂಡಿನ ಕಾಳಗ ನಡೆದಿದೆ

ಇನ್ನಿಬ್ಬರನ್ನು ದೋದಿನೈಕನೂರ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ದುರಂತದಲ್ಲಿ ಸಿಲುಕಿದವರ ಮಾಹಿತಿಗಾಗಿ ಥೇಣಿಯಲ್ಲಿ ಸಹಾಯವಾಣಿಯನ್ನು ತೆರೆಯಲಾಗಿದ್ದು

ಪೆಟ್ಟನ ಸಂಬ್ಲೆಯ ಮಹಿಳೆಯರು ಚಾರಣದಲ್ಲಿ ತೊಡಗಿದ್ದರು ಅಗ್ನಿಶಾಮಕ ದಳ ಸೇರಿದಂತೆ ಹಲವು ತಂಡಗಳು ಹೊಲೀಸ್ ಹಾಗೂ ರಕ್ಷಣಾ ಪಡೆಗಳು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿವೆ

ರಕ್ಷಣಾ ಕಾರ್ಯಾಚರಣೆಗಳು ಸಮರೋಪಾದಿಯಲ್ಲಿ ನಡೆಯುತ್ತಿದೆ ಎಂದು ತಮಿಳುನಾಡು ಮುಖ್ಯಮಂತ್ರಿ ಕೆ ಪಳನೀಸ್ವಾಮಿ ಹೇಳಿದ್ದಾರೆ ಕಾರ್ಯಾಚರಣೆಯ ಉಸ್ತುವಾರಿಯನ್ನು ಉಪಮುಖ್ಯಮಂತ್ರಿ ಓಪನ್ನೀರ್ಸೆಲ್ಲಂ ಹಾಗೂ ಅರಣ್ಣ ಸಚಿವ ದಿಂಡಿಗಲ್ ಸಿ ಶ್ರೀನಿವಾಸನ್ ಹಾಗೂ ಉನ್ನತಾಧಿಕಾರಿಗಳು ನಡಸುತ್ತಿದ್ದಾರೆ ನೇಕಾರರ ಹಿತರಕ್ಷಣೆಗಾಗಿ ಕೇಂದ್ರ ಸರ್ಕಾರ ಅನೇಕ ಮಹತ್ವದ ಯೋಜನೆಗಳನ್ನು ರೂಪಿಸಿದ್ದು ಅವುಗಳ ಸಮರ್ಪಕ ಜಾರಿಗೆ ಆದ್ದತೆ ನೀಡಲಾಗುವುದು ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಹಾಗೂ ಜವಳಿ ಖಾತೆ ಸಚಿವೆ ಸ್ವತಿ ಇರಾನಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಜವಳಿ ವಲಯದ ಖರೀದಿದಾರರು ಮತ್ತು ಮಾರಾಟಗಾರರ ಸಭೆಯಲ್ಲಿ ಪವರ್ ಟೆಕ್ಸ್ ಜಾಲತಾಣ ಮತ್ತು ಮೊಬೈಲ್ ಆ್ಲಪ್ ಉದ್ಘಾಟಿಸಿ ಮಾತನಾಡಿದ ಅವರು ಕರ್ನಾಟಕದಲ್ಲಿ ಜವಳಿ ಪಾರ್ಕ್ ಸ್ಥಾಪನೆಗಾಗಿ ರಾಜ್ಯ ಸರ್ಕಾರ ನೋಡಲ್ ಸಂಸ್ವೆಯನ್ನು ಸ್ಥಾಪಿಸಿ ಅಗತ್ಯ ಜಮೀನು ಮಂಜೂರು ಮಾಡಿದರೆ ಒಂದು ನೂರು ಕೋಟ ರೂಪಾಯಿ ಧನಸಹಾಯ ನೀಡಲಾಗುವುದು ಎಂದರು